ಆನ್ಲೈನ್ ಆಫ್ಲೈನ್ ಅಥವಾ ಅನ್ವೇಷಣಾ ಟೆಸ್ಟ್ಗಳಿಗೆ ಅವಕಾಶ

ಮಾರುಕಟ್ಟೆ ಸಮಿತಿಗಳಿಗೆ ಇದರಿಂದ ಯಾವುದೇ ತೊಂದರೆಯಿಲ್ಲ ಮುಖ್ಖಮಂತ್ರಿ ಬಿ ಎಸ್

ತುರ್ತು ಪರಿಹಾರ ಮತ್ತು ಜನರ ಆರೋಗ್ಲದ ನಿಗಾ ವಹಿಸುವುದಕ್ಕೆ ಆದ್ಲತೆ ನೀಡಬೇಕು ಎಂದರು ಅಗತ್ಜವಿರುವೆಡೆ ಚಿಕಿತ್ಸೆ ರಕ್ಷಣಾ ಪರಿಕರ ಮತ್ತು ಆರೋಗ್ಯ ಸೇವಾ ವೃತ್ತಿಪರರನ್ನು ಗಡಿಯಾಚೆಗೂ ಒದಗಿಸುವುದಕ್ಕೆ ಮುಂದಾಗಬೇಕೆಂದು ಸಚಿವರು ಕರೆ ನೀಡಿದರು ಕೊರೋನಾ ವಿರುದ್ದ ಲಸಿಕೆ ಮತ್ತು ಪರಿಣಾಮಕಾರಿ ಚಿಕಿತ್ಸ ಅಭಿವೃದ್ದಿಪಡಿಸುವ ಜಾಗತಿಕ ಪ್ರಯತ್ನಗಳಲ್ಲಿ ಭಾರತ ಸಹಭಾಗಿಯಾಗಿದೆ ಎಂದು ಪಿಯೂಶ್ ಗೋಯಲ್ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಲ್ ಮತ್ತು ಮೆಲಿಂದಾ ಗೇಟ್ಸ್ ಫೌಂಡೇಶನ್ ಸಹಾಧ್ವಕ್ಷ ಬಿಲ್ ಗೇಟ್ಸ್ ಅವರೊಂದಿಗೆ ನಿನ್ನೆ ವಿಡಿಯೋ ಕಾನ್ಪರೆನ್ಸ್ ಮೂಲಕ ಸಂವಾದ ನಡೆಸಿದರು

ಬುಧವಾರ ಅವರು ಎಂಎಸ್ಎಂಇ ಸೇರಿದಂತೆ ವಿವಿಧ ವಲಯಗಳಿಗೆ ಪ್ಯಾಕೇಜ್ ವಿವರ ಪ್ರಕಟಿಸಿದ್ದರು ನಿನ್ನೆ ಕ್ಕಷಿಕರು ವಲಸೆ ಕಾರ್ಮಿಕರು ಬೀದಿಬದಿ ವ್ಯಾಪಾರಿಗಳು ಮತ್ತಿತರ ವರ್ಗದವರಿಗೆ ವಿಶೇಷ ಪ್ಲಾಕೇಜ್ನಲ್ಲಿನ ಸೌಲಭ್ಯಗಳನ್ನು ಪ್ರಕಟಿಸಿದ್ದರು ಲಾಕ್ಡೌನ್ ಅವಧಿಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಾರಿಗೆ ನಿರ್ಬಂಧ ವಿಧಿಸಿರುವುದರಿಂದ ರೈಲು ನಿಲ್ಲಾಣಗಳಗೆ ಆಗಮಿಸುವ ಪ್ರಯಾಣಿಕರಿಗೆ ವಿಶೇಷ ಬಸ್ ಸೌಲಭ್ಞ ಕಲ್ಲಿಸಲು ರಾಜ್ಞ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಅವಕಾಶ ನೀಡಿದೆ ರೈಲು ಪ್ರಯಾಣದ ಕಾಯ್ದಿರಿಸಿದ ಇ ಟಕೆಟ್ ಆಧಾರದ ಮೇಲೆ ರೈಲು ನಿಲ್ಲಾಣದಿಂದ ವಿವಿಧ ಸ್ನಳಗಳಿಗೆ ವಿಶೇಷ ಬಸ್ ಸಂಚಾರ ಕಲ್ಪಿಸಬಹುದು ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ ಇದಕ್ಕೂ ಮುನ್ನ ವಿವಿಧ ರಾಜ್ಯ ಸರ್ಕಾರಗಳು ವಿಶೇಷ ಬಸ್ ಸಂಚಾರ ವ್ವವಸ್ಥೆಗೆ ಅವಕಾಶ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದವು

ಸದ್ದದ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ವಿದ್ಲಾರ್ಥಿಗಳಿಗೆ ಒಂದು ಬಾರಿಯ ಅವಕಾಶ ನೀಡಲು ಸಿಬಿಎಸ್ಇ ಮುಂದಾಗಿದೆ ಪರೀಕ್ಷೆ ಮುಗಿದಿರಲಿ ಫಲಿತಾಂಶ ಬಂದಿರಲಿ ಅಥವಾ ಪರೀಕ್ಷೆ ಮುಗಿಯದೇ ಇರುವಂಥ ಎಲ್ಲ ವಿದ್ಲಾರ್ಥಿಗಳಿಗೆ ಈ ಅವಕಾಶ ಒದಗಿಸಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ ವಿಷಯಗಳ ಸಂಬ್ಲೆ ಮತ್ತು ಪ್ರಯತ್ನಿಸಿದ ಪರೀಕ್ಷೆಗಳ ಸಂಬ್ಲೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳದೇ ಈ ಅವಕಾಶವನ್ನು ಎಲ್ಲರಿಗೂ ನೀಡಲಾಗುತ್ತಿದೆ ಎಂದು ಆಕಾಶವಾಣಿ ಬಾತ್ತೀದಾರರು ವರದಿ ಮಾಡಿದ್ದಾರೆ ಕ್ಷಷಿ ಉತ್ತನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಲು ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿದ್ದು ಹಾಲಿ ಕೃಷಿ ಉತ್ತನ್ನ ಮಾರುಕಟ್ಟೆ ಸಮಿತಿಗಳಗೆ ಇದರಿಂದ ಯಾವುದೇ ತೊಂದರೆಯಿಲ್ಲ ಎಂದು ಮುಖ್ಚಮಂತ್ರಿ ಬಿ

ಬೆಂಗಳೂರಿನಲ್ಲಿಂದು ಸುದ್ಲಿಗೋಷ್ನಿಯಲ್ಲಿಂದು ಮಾತನಾಡಿದ ಅವರು ಎಪಿಎಂಸಿ ಕಾಯ್ಲೆಗೆ ತಿದ್ದುಪಡಿ ತಂದಿರುವುದರಿಂದ ಕೃಷಿ ಉತ್ತನ್ನ ಮಾರುಕಟ್ಲೆ ಸಮಿತಿಗಳ ಅಸ್ತಿತ್ವ ಮತ್ತು ವಹಿವಾಟಗೆ ಯಾವುದೇ ಧಕ್ಷೆ ಇಲ್ಲ ಎಂದು ಸಚಿವ ಸಂಪುಟ ತೀರ್ಮಾನವನ್ನು ಅವರು ಸಮರ್ಥಿಸಿಕೊಂಡರು ಎಪಿಎಂಸಿ ಆವರಣದ ಹೊರಗೆ ಕೃಷಿ ಉತ್ಪನ್ನಗಳ ಮಾರಾಟ ಹೊಸದೇನು ಅಲ್ಲ ಕಾಯ್ದೆ ತಿದ್ದುಪಡಿಯಿಂದ ರೈತರ ಉತ್ತನ್ನಗಳಿಗೆ ಉತ್ತಮ ಬೆಲೆ ದೊರಕುತ್ತದೆ ಕೃಷಿ ಮಾರುಕಟ್ಲೆ ಸಮಿತಿಗಳಿಗೆ ಯಾವುದೇ ಬಾಧಕ ಇಲ್ಲ ಎಂದರು ರೈತರ ಹಿತಾಸಕ್ತಿ ಕಾಪಾಡುವುದು ಮತ್ತು ಕೃಷಿ ವಲಯದ ಸರ್ವತೋಮುಖ ಅಭಿವೃದ್ಧಿ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಇಂದು ರೈತರ ನೆರವಿಗಾಗಿಯೇ ಮೂರನೇ ಪ್ಲಾಕೇಜ್ ಪ್ರಕಟಿಸಿದ್ದು

ದೇಶದಿಂದ ಪಲಾಯನ ಮಾಡಿ ಲಂಡನ್ನಲ್ಲಿ ನೆಲೆಸಿರುವ ಮಧ್ಯದ ದೊರೆ ವಿಜಯ ಮಲ್ಲ ಅವರ ಭಾರತಕ್ಕೆ ಹಸ್ತಾಂತರಿಸುವುದನ್ನು ವಿರೋಧಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ಇಂಗ್ಲೆಂಡ್ನ ಸುಪ್ರೀಂಕೋರ್ಟ್ ತಳ್ಳಹಾಕಿದೆ

ಇದರೊಂದಿಗೆ ಸಂಬಂಧಿಸಿದ ಅಧಿಕಾರಿಗಳು ಮಲ್ಲ ಅವರನ್ನು ಭಾರತಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆಗೆ ಮುಂದಾಗಬೇಕಿದೆ ಕಳೆದ ತಿಂಗಳು ಹಸ್ತಾಂತರ ವಿರೋಧಿಸಿ ಮಲ್ಯ ಮಾಡಿಕೊಂಡಿದ್ದ ಮನವಿಯನ್ನು ಲಂಡನ್ ಹೈಕೋರ್ಟ್ ತಿರಸ್ತರಿಸಿದ್ದು ಈ ಆದೇಶದ ವಿರುದ್ದ ಮಲ್ಲ ಸುಪ್ರೀಂಕೋರ್ಟ್ ಮೊರೆಹೋಗಿದ್ದರು ವಿಜಯಮಲ್ಲ ಅವರು ಭಾರತದ ಬ್ಲಾಂಕುಗಳಿಗೆ ವಂಚನೆ ಎಸಗಿದ್ದು

ಈ ಮಧ್ಯ ಮಲ್ಲ ಅವರು ಟ್ವೀಟ್ ಮಾಡಿ ಭಾರತೀಯ ಬ್ಲಾಂಕುಗಳಿಗೆ ತಾವು ಪಾವತಿಸಬೇಕಿರುವ ಹಣವನ್ನು ಹಿಂದಿರುಗಿಸಲು ಸಿದ್ದವಿರುವುದಾಗಿ ಹೇಳಿದ್ದಾರೆ

ಮುಕ್ತಾಯ